ಪ್ರವಾಪ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಮನರ್ವಸತಿಗೆ ತಾಂತ್ರಿಕ ಆಡಚಣೆ ನಿವಾರಿಸಲಾಗುವುದು ಸಚಿವ ಲಕ್ಷ್ಮಣ್ ಸವದಿ

ಮೈತ್ರಿ ಸರ್ಕಾರ ಪತನ ಹಿನ್ನೆಲೆ ಉಭಯ ಪಕ್ಷಗಳ ನಾಯಕರಿಂದ ಪರಸ್ಪರ ಆರೋಪ

ಪರಿಸರ ಹಾಗೂ ಆರೋಗ್ಗದ ಮೇಲೆ ಪರಿಣಾಮ ಬೀರುವ ಪ್ಲಾಸ್ಟಿಕ್ ನಿಷೇಧಕ್ಕೆ ಕೇಂದ್ರ ಸರ್ಕಾರದ ಚಿಂತನೆ ಸಚಿವ ಸದಾನಂದಗೌಡ

ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ

ಬೆಳಗಾವಿ ಜಿಲ್ಲೆಯ ಪ್ರವಾಪ ಬಾದಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿ ಜನರ ರಕ್ಷಣೆ ಮತ್ತು ಪರಿಹಾರ ಕೇಂದ್ರಗಳ ಮೂಲಕ ಉಟೋಪಚಾರ ಉತ್ತಮ ಸೌಲಭ್ಡ ಒದಗಿಸಲಾಗಿದೆ ಸಂತ್ರಸ್ತಂಗೆ ಸೂಕ್ತ ಪರಿಹಾರ ಮನರ್ವಸತಿ ಸ್ವಳಾಂತರಕ್ಕೆ ಆಗತ್ತವಿರುವ ನಿಯಮಾವಳಿಗಳ ವಿನಾಯಿತಿ ಅಥವಾ ಮಾರ್ಪಡು ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು

ಸರ್ಕಾರದ ವತಿಯಿಂದ ಮನೆಗಳನ್ನು ನೀಡುವಾಗ ನಿರಾತ್ರಿತರಿಗೆ ಆದ್ದತೆ ನೀಡಲಾಗುತ್ತದೆ ಬಸವ ವಸತಿ ಯೋಜನೆಯಡಿ ಮನೆಗಳನ್ನು ನೀಡಲು ಸರ್ಕಾರ ಆದ್ದತೆ ನೀಡಲಿದೆ ಎಂದು ಸಚಿವರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಶಶಿಕಲಾ ಜೊಲ್ಲೆ ಶಿಥಿಲಗೊಂಡ ಶಾಲೆಗಳ ದುರಸ್ತಿ ಅಥವಾ ಮನರ್ ನಿರ್ಮಾಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ರೈಲ್ಲೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮಾತನಾಡಿ ಪರಿಹಾರ ವಿತರಣೆಗೆ ಅಗತ್ತವಿರುವ ದಾಖಲಾತಿಗಳಿಗೆ ಒತ್ತು ನೀಡದೆ ಆದಷ್ಟು ಬೇಗ ಪರಿಹಾರ ತಲುಪಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು

ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿಗಳ ತುರ್ತು ಆದೇಶದ ಮೇರೆಗೆ ತುಮಕೂರಿಗೆ ನೀರು ಹರಿಸಲಾಗಿದೆ ಈ ಬಾರಿ ಜಿಲ್ಲೆಗೆ ನೀರಿನ ಅಭಾವ ಎದುರಾಗುವುದಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸಿದರು ಸದ್ಯ ಇರುವ ನಾಲೆ ಮೂಲಕ ಕುಣಿಗಲ್ಗೆ ನೀರು ಪರಿಸಲಾಗುವುದು ಎಂದು ಅವರು ತಿಳಿಸಿದರು ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಾವು ಮತ್ತು ಸಚಿವ ಸಿ ಟಿ ರವಿ ನೆರೆ ಸಂತ್ರಸ್ತ ಪ್ರದೇಶಗಳ ಪರಿಶೀಲನೆ ನಡೆಸಿದ್ದಾಗಿ ಅವರು ಪೇಳಿದರು ತುರ್ತು ಕೆಲಸಕ್ಕೆ ಅಡಚಣೆಯಾಗದಂತೆ ಸರ್ಕಾರ ಕ್ರಮ ವಹಿಸಿದೆ ಎಂದ ಮಾಧುಸ್ವಾಮಿ ಶಾಶ್ವಕ ಪರಿಹಾರ ಒದಗಿಸಲು ಹಣ ಸಿಗುತ್ತದೆ ಎಂಬ ವಿಶ್ವಾಸ ವ್ಯಕ್ತಿಪಡಿಸಿದರು

ಎಸ್ ಯಡಿಯೂರಪ್ಪ ದೆಹಲಿಗೆ ತೆರಳಿದ್ದು ಇಂದು ಅಥವಾ ನಾಳೆ ಖಾತೆ ಪಂಚಿಕೆ ಅಂತಿಮಗೊಳ್ಳಲಿದೆ ಎಂದು ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಅವರು ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಮುಖ ಖಾತೆಗಳಿಗೆ ಕೆಲವು ಪಟ್ಟು ಒಡಿದಿರುವುದರಿಂದ ಖಾತೆ ಹಂಚಿಕೆ ವಿಳಂಬವಾಗಿದೆ ಎಂಬುದರಲ್ಲಿ ಪುರುಳಿಲ್ಲ ಎಂದು ಹೇಳಿದರು ರಾಜ್ಙದಲ್ಲಿ ಹಿಂದಿನ ಮೈತ್ರಿ ಸರ್ಕಾರದ ಬಗ್ಗೆ ಮೊದಲಿನಿಂದಲೂ ಮಾಜಿ ಮುಖ್ಚಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನವಿತ್ತು ಮೈತ್ರಿ ಪಕ್ಷಗಳ ನಡುವಿನ ವೈಮನಸ್ಥವೇ ಬಿಜೆಪಿ ಸರ್ಕಾರದ ರಚನೆಗೆ ಕಾರಣವಾಯಿತು ಎನ್ನಬಹುದು ಎಂದು ಶ್ರೀರಾಮುಲು ಅಭಿಪ್ರಾಯಪಟ್ಟರು ಮುಖ್ಯಮಂತ್ರಿಗಳ ಸೂಚನೆಯಂತೆ ತಾವು ಮತ್ತು ಸಚಿವ ಪ್ರಭು ಚವ್ವಾಣ್ ರಾಯಚೂರು ಯಾದಗಿರಿ ಜಿಲ್ಲೆಗಳನ್ನು ಮುಗಿಸಿ ಇಂದು ಬಳ್ಳಾರಿ ಜಿಲ್ಲೆಯ ಬರ ಮತ್ತು ನೆರೆ ಸಂಕಷ್ಟದ ಬಗ್ಗೆ ಅಧಿಕಾರಿಗಳ ಜೊತೆ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಅವರು ಹೇಳಿದರು

ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರ ಅಧಿಕಾರದಲ್ಲಿ ಪಸ್ತಕ್ಷೇಪ ಮಾಡಿದ್ದು ಹಿಂದಿನ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣ ಎಂದು ಮಾಜಿ ಮುಖ್ಯಮಂತ್ರಿ ಪಾಗೂ ಹಿಂದಿನ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ಧರಾಮಯ್ಯ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಸಮನ್ವಯ ಸಮಿತಿ ಸಭೆಯಲ್ಲಿ ಕೈಗೊಂಡ ಯಾವ ತೀರ್ಮಾನವನ್ನೂ ಆಗಿನ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಜಾರಿ ಮಾಡಲಿಲ್ಲ ಎಂದು ಸಹ ಸಿದ್ದರಾಮಯ್ಯ ದೂರಿದರು ಎಲ್ಲ ಶಾಸಕರು ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತಕ್ಕೆ ಆಗತ್ಯ ಅನುದಾನ ಕೊಟ್ಟಿದ್ದಾರೆ ಸಮಿಶ್ರ ಸರ್ಕಾರ ಪತನವಾಗುತ್ತಿರಲಿಲ್ಲ ಎಂದರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮಿ ನೀಡಲು ಕಾಂಗ್ರೆಸ್ ನಾಯಕರೇ ಕಾರಣ ಎಂದು ಜೆಡಿಎಸ್ ವರಿಷ್ಣ ಎಚ್

ದೇವೇಗೌಡ ನಿನ್ನೆ ಆರೋಪಿಸಿದ್ದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಈ ಆರೋಪಗಳಿಗೆ ಉತ್ತರಿಸಲು ಇದು ಸಕಾಲವಲ್ಲ ದೇಶದ ರಾಜಕೀಯ ವಿದ್ಯಮಾನಗಳು ಏಕರೂಪವಾಗಿವೆ ಜಾತ್ಕಾತೀತ ಶಕ್ತಿಗಳು ಒಗ್ಗೂಡಬೇಕಾದ ಇಂತಹ ಸಂದರ್ಭದಲ್ಲಿ ಒಡಕಿನ ಮಾತುಗಳು ಆರೋಗ್ಯಕರವಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸಿದ್ದರಾಮಯ್ಕನವರ ಹೇಳಿಕೆಗಳಿಗೆ ಹಾಸನದಲ್ಲಿಂದು ಪ್ರತಿಕ್ರಿಯಿಸುತ್ತಿರುವ ಜೆಡಿಎಸ್ ರಾಜ್ಕಾದ್ವಕ್ಷ ಎಚ್

ಕುಮಾರಸ್ವಾಮಿ ಅವರ ಈ ಮಾತುಗಳು ಕಾಂಗ್ರೆಸ್ ಜೆಡಿಎಸ್ ನಡುವಣ ಮುಂದಿನ ಸಂಬಂಧದ ಬಗ್ಗೆ ಅನುಮಾನ ಮೂಡಿಸಿವೆ ಎಂದಿದ್ದಾರೆ ಉಭಯ ಪಕ್ಷಗಳ ನಡುವೆ ನಾಯಕರ ಮಟ್ಟದಲ್ಲಿ ಮೈತ್ರಿಯಾಗಿತ್ತು ಆದರೆ ಅದು ಕಾರ್ಯಕರ್ತರ ಪಂತಕ್ಕೆ ಹೋಗಲಿಲ್ಲ ಇದೇ ಎರಡೂ ಪಕ್ಷಗಳ ಹಿನ್ನೆಡೆಗೆ ಕಾರಣವಾಗಿದ್ದು ಸತ್ಯ ಎಂದು ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡರು ಈ ಸಂದರ್ಭದಲ್ಲಿ ಹೇಳಿಕೆ ನೀಡುವ ಅಗತ್ಯವಿರಲಿಲ್ಲ

ಈ ನಿಮಿತ್ತ ಬೆಂಗಳೂರಿನ ಇಸ್ಥಾನ್ ಗೋಪಾಲ ಕೃಷ್ಣ ವೇಣುಗೋಪಾಲ ದೇವಸ್ಥಾನ ಸೇರಿದಂತೆ ನಾಡಿನ ಎಲ್ಲ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಮೂಜೆ ಮನಸ್ಕಾರ ಗಾಯನ ನೃತ್ಯ ಪಾರಾಯಣ ಭಜನಾ ಕಾರ್ಯಕ್ರಮಗಳು ನಡೆದಿವೆ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆಗಳು ಏರ್ಪಾಡಾಗಿವೆ ಇದಲ್ಲದೆ ಮಟ್ಟ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಬಬಾಯಿಗೆ ಬೆಣ್ಣೆ ಮೆತ್ತಿ ಕೈಯಲ್ಲಿ ಕೊಳ್ಳಲು ಓಡಿಸಿ ಭಾಯಾಚಿತ್ರಗಳನ್ನು ತೆಗೆಯುವ ಸಂಭ್ರಮ ಅನೇಕ ಮನೆಗಳಲ್ಲಿ ಕಾಣಬಹುದಾಗಿದೆ ಬೆಂಗಳೂರನ ಪ್ರಸಿದ್ಧ ಇಸ್ಕಾನ್ ಮಂದಿರ ವೈವಿದ್ಯಮಯ ಕಾರ್ಯಕ್ರಮಗಳನ್ನು ಪಮ್ಮಿಕೊಂಡಿದ್ದು ಪೂ ಮತ್ತು ವಿದ್ಯುತ್ ದೀಪಗಳ ಅಲಂಕಾರದಿಂದ ದೇವಾಲಯ ಕಂಗೊಳಿಸುತ್ತಿದೆ ಭಕ್ತರಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇದ್ದು ಇಂದು ಮತ್ತು ನಾಳೆ ಮಧ್ಯ ರಾತ್ರಿವರೆಗೆ ಸಾರ್ವಜನಿಕರ ಭೇಟಿಗೆ ಮಂದಿರ ಮುಕ್ತವಾಗಿರುತ್ತದೆ ನಾಡಿನ ವಿವಿಧ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಕಾರ್ಕ್ರಮಗಳು ನಡೆದಿರುವ ಬಗ್ಗೆ ವರದಿಗಳು ಬಂದಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡ ಬಳ್ಳಾಮರದಲ್ಲಿ ರಾಷ್ಟೀಯ ಪಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಶ್ರೀಕೃಷ್ಣ ಜನ್ಮಾಪ್ಷಮಿ ಕಾರ್ಯಕ್ರಮ ಏರ್ಪಡಾಗಿತ್ತು ಶಾಸಕ ಟಿ ವೆಂಕಟರಮಣಯ್ಯ ಮಾತನಾಡಿ ದುಪ್ಪ ಶಿಕ್ಷಣ ಶಿಪ್ಪ ರಕ್ಷಣಾ ಎನ್ನುವ ಮಾತನ್ನು ಪಾಲಿಸುವ ಕೃಷ್ಣನ ಆದರ್ಶ ಇಂದಿಗೂ ಪ್ರಸ್ತುತವಾಗಿದೆ ಎಂದರು ಬೆಂಗಳೂರು ಗ್ರಾಮಾಂತರ ಜೆಲ್ಲಾಧಿಕಾರಿಗಳ ಕಚೇರಿ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲದ ಕಚೇರಿಗಳಲ್ಲಿ ಕೃಷ್ಣ ಜನ್ಮಾಷ್ವಮಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರು ಜೆಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪಮ್ಮಿಕೊಳ್ಳಲಾಗಿದ್ದ ಕೃಷ್ಣ ಜನ್ಮಾಷ್ಣಮಿ ಕಾರ್ಯಕ್ರಮದಲ್ಲಿ ಸಚಿವ ಜೆ

ಮಾಧುಸ್ವಾಮಿ ಪಾಲ್ಗೊಂಡಿದ್ದರು ಮನುಷ್ಕ ಧರ್ಮದ ಪಾದಿಯಲ್ಲೇ ನಡೆಯಬೇಕೆಂದು ಭಗವಧೀತೆಯ ಮುಖಾಂತರ ಬೋಧಿಸಿ ಇಡೀ ಭಾರತೀಯ ಪರಂಪರೆಗೆ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಒದಗಿಸಿದವನು ಶ್ರೀಕೃಷ್ಣ ಎಂದು ಅವರು ಬಣ್ಣಿಸಿದರು

ಸದಾನಂದ ಗೌಡ ತಿಳಿಸಿದ್ದಾರೆ

ಇದರೊಂದಿಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ವಾಣಿಜ್ಯಕ ಕಾರ್ಯನಿರ್ವಪಣೆಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ

ಈ ವರ್ಷ ಮೊದಲ ಬಾರಿಗೆ ಜಲಾಶಯ ಭರ್ತಿಯಾಗಿದೆ

ಒಳನಾಡಿನ ಅನೇಕ ಕಡೆ ಮಳೆಯಾಗಿದೆ

ಮುನ್ಸೂಚನೆಯಂತೆ ಒಳನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮಳೆ ನಿರೀಕ್ಷಿತ